ಕೊರೋನಾ ಸವಾಲುಗಳ ಮಧ್ಯೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಯಲ್ಲಿ ಉತ್ತಮ ಪ್ರಗತಿ ಮುಖ್ಯಮಂತ್ರಿ ಬಿ ಎಸ್

ಎಸ್ ಯಡಿಯೂರಪ್ಪ ಅವರ ನೇತ್ಸತ್ತದಲ್ಲಿ ನಡೆದ ಕಾಲೇಜು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಭೆಯ ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶ್ವಥ್ ನಾರಾಯಣ ಇಂಜಿನಿಯರಿಂಗ್ ಡಿಪ್ಲೋಮೋ ಪದವಿ ತರಗತಿಗಳನ್ನು ಬರುವ ನವಂಬರ್ನಿಂದ ಆರಂಭ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗಿದೆ ಪದವಿ ವಿದ್ಯಾರ್ಥಿಗಳಿಗೆ ತರಗತಿಗೆ ಖುದ್ದು ಹಾಜರಾಗುವ ವಿಷಯವನ್ನು ಅವರ ನಿರ್ಧಾರಕ್ಷೆ ಬಿಡಲಾಗಿದ್ದು ಆನ್ಲೈನ್ ಮೂಲಕ ತರಗತಿಗಳನ್ನು ಹಾಜರಾಗಬಹುದಾದ ಆವಕಾಶವನ್ನು ನೀಡಲಾಗಿದೆ ಕಾಲೇಜು ಪ್ರಾರಂಭಕ್ಕೂ ಮನ್ನ ತರಗತಿಗಳಿಗೆ ಹಾಜರಾಗಲು ವಿದ್ಯಾರ್ಥಿಗಳಿಂದ ಪೋಷಕರ ಅನುಮತಿ ಪತ್ರವನ್ನು ಕೂಡ ಪಡೆಯಲಾಗುವುದು ಎಂದು ಹೇಳಿದರು

ಪ್ರತಿ ಕಾಲೇಜಿಗೆ ಟಾಸ್ಕ್ ಪೋರ್ಸ ರಚಿಸಿ ಇದರ ಮೇಲ್ವಿಚಾರಣೆಯನ್ನು ಜಿಲ್ವಾಧಿಕಾರಿಗಳು ನಡೆಸಲಿದ್ದಾರೆ ಎಂದು ಅಶ್ವಕ್ಷ ನಾರಾಯಣ ತಿಳಿಸಿದರು

ಈ ಕಂಪ್ಚೂಟರ್ ಅಪ್ಲಿಕೇಷನ್ ಡೇಟಾ ಬೇಸ್ನಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ಡಿಜೆಟಲ್ ಚಿತ್ರದೊಂದಿಗೆ ಮಾನವ ಮುಖವನ್ನು ಹೊಂದಿಸುವುದು ಕಂಪ್ಯೂಟರ್ ಮತ್ತು ಮಾನವ ಸಂವಾದ ಮೌಖಿಕ ಚಿಹ್ನೆಗಳನ್ನು ಗುರುತಿಸುವುದು ಅದೇ ರೀತಿ ಸಿಬಿಎಸ್ಇ ಪ್ರವೇಶ ಪತ್ರದಲ್ಲಿ ಈಗಾಗಲೇ ಸಂಗ್ರಹವಾಗಿರುವ ಭಾವಚಿತ್ರದೊಂದಿಗೆ ವಿದ್ಯಾರ್ಥಿಯ ಸ್ಥೆಜ ಚಿತ್ರವನ್ನು ಹೊಂದಿಸಲಾಗುವುದು ಒಮ್ಮೆ ಇದು ಯಶಸ್ವಿಯಾದರೆ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಗೆ ಇ ಮೇಲ್ ಮಾಡಲಾಗುವುದು

ಶಿರಸಿಯ ಪಂಡಿತ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಣಿಗೇರಿಸುವ ಸರ್ಕಾರದ ನಿರ್ಧಾರವನ್ನು ವಿಧಾನಸಭಾಧ್ವಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ

ಎಸ್ ಯಡಿಯೂರಪ್ಪ ಟ್ಟಿತ್ ಮಾಡಿದ್ದಾರೆ

ಅಭಿವೃದ್ದಿಗೆ ಪೂರಕವಾಗಿರುವ ಸಂಶೋಧನೆ ಮತ್ತು ನಾವಿನ್ಣತೆಗಳನ್ನು ಕರ್ನಾಟಕ ರಾಜ್ಞ ಪ್ರೋತ್ಸಾಹಿಸುತ್ತಲೇ ಬಂದಿದೆ

ಉತ್ತರ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಈರುಳ್ಳ ಬೆಳೆ ಕೊಳೆಯುತ್ತಿದ್ದು ಇದರಿಂದ ಈರುಳ್ಳಿ ಪೂರೈಕೆ ಕಡಿಮೆಯಾಗಿ ದರ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ